ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ವಸತಿ ತಂತ್ರಜ್ಞಾನ ಸವಾಲು ಭಾರತ ಅಡಿಯಲ್ಲಿ ಲ್ಲೆಟ್ ಹೌಸ್ ವಸತಿ ಯೋಜನೆಗಳಿಗೆ ಇಂದು ಶಿಲಾನ್ಲಾಸ ನೆರವೇರಿಸಿದರು ವಿಡಿಯೋ ಕಾನ್ವರೆನ್ಸ್ ಮೂಲಕ ಆರು ರಾಜ್ಲಗಳ ಆರು ಸ್ವಳಗಳಲ್ಲಿನ ವಸತಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ಶಿಲಾನ್ವಾಸ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ವಾರ್ಷಿಕ ಪ್ರಶಸ್ತಿಗಳನ್ನೂ ಅವರು ಪ್ರದಾನ ಮಾಡಿದರು ಕೇಂದ್ರ ನಗರಾಭಿವೃದ್ದಿ ಮತ್ತು ವಸತಿ ಸಚಿವ ಹರ್ ದೀಪ್ ಸಿಂಗ್ ಮರಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಆಂಧ್ರಪ್ರದೇಶ ಜಾರ್ಖಂಡ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ವರೆನ್ಸ್ ನಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಲೈಟ್ ಹೌಸ್ ಯೋಜನೆಗಳು ದೇತದಲ್ಲಿ ಮೊದಲ ಬಾರಿಗೆ ವಸತಿ ಕ್ಷೇತ್ರದಲ್ಲಿ ಹೊಸ ಯುಗದ ಪರ್ಯಾಯ ಜಾಗತಿಕ ತಂತ್ರಜ್ಞಾನಗಳು ಮತ್ತು ಪ್ರಕ್ರಿಯೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಒಳಗೊಂಡಿರುವ ಯೋಜನೆಗಳಾಗಿವೆ ವಸತಿ ನಿರ್ಮಾಣ ಕ್ಷೇತ್ರದಲ್ಲಿ ನವೀನ ತಂತ್ರಜ್ಞಾನಗಳನ್ನು ಸಮಗ್ರ ರೀತಿಯಲ್ಲಿ ಅಳವಡಿಸಿಕೊಳ್ಳಲು ವಾತಾವರಣ ನಿರ್ಮಿಸುವುದು ಇದರ ಉದ್ದೇಶವಾಗಿದೆ ಮಧ್ಯಪ್ರದೇಶದ ಇಂದೋರ್ ಗುಜರಾತ್ನ ರಾಜ್ಕೋಟ್ ತಮಿಳುನಾಡಿನ ಚೆನ್ನೈ ಜಾರ್ಖಂಡ್ನ ರಾಂಚಿ ತ್ರಿಪುರಾದ ಅಗರ್ತಲಾ ಮತ್ತು ಉತ್ತರ ಪ್ರದೇಶದ ಲಕ್ನೋ ಗಳಲ್ಲಿ ಲೈಟ್ ಹೌಸ್ ಗಳನ್ನು ನಿರ್ಮಿಸಲಾಗುತ್ತಿದೆ

ಒಂದು ಕಾಲದಲ್ಲಿ ವಸತಿ ಯೋಜನೆಗಳು ಕೇಂದ್ರ ಸರ್ಕಾರದ ಆದ್ಲತೆ ಆಗಿರಲಿಲ್ಲ

ಇದು ಜಾಗತಿಕವಾಗಿ ಕನಿಷ್ಠ ಪ್ರಮಾಣವಾಗಿದೆ

ಟೋಲ್ ಗಳಲ್ಲಿ ನಗದು ರಹಿತ ವಹಿವಾಟು ನಡೆಯುವಂತಾಗಲು ಒಂದು ಮಾರ್ಗವನ್ನು ಹೊರತು ಪಡಿಸಿ ಎಲ್ಲ ಮಾರ್ಗಗಳು ಫಾಸ್ಟ್ ಟ್ವಾಗ್ ಮಾರ್ಗಗಳಾಗಿರುತ್ತವೆ ಈ ಮಾರ್ಗಗಳಿಗೆ ಫಾಸ್ಟ್ ಟ್ವಾಗ್ ಇಲ್ಲದೆ ಪ್ರವೇಶಿಸುವ ವಾಹನಗಳು ಎರಡು ಪಟ್ಟು ಶುಲ್ಲ ಪಾವತಿಸಬೇಕಾಗುತ್ತದೆ ರಾಜ್ಞಾದ್ಯಂತ ಇಂದಿನಿಂದ ಎಸೆಎಸೆಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ಆರಂಭವಾಗಿವೆ ವಿದ್ಲಾರ್ಥಿಗಳು ಉತ್ಸಾಹ ಮತ್ತು ಆತಂಕದಿಂದಲೇ ತರಗತಿಗಳಿಗೆ ಹಾಜರಾಗುತ್ತಿದ್ದ ದೃಷ್ಠ ಎಲ್ಲೆಡೆ ಕಂಡುಬಂತು

ರಾಷ್ಷಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ನೂತನ ವರ್ಷ ಜನರಿಗೆ ಹೊಸ ಹೊಸ ಅವಕಾಶಗಳನ್ನು ಹೊತ್ತು ತರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರ್ಳೆಸಿದ್ದಾರೆ

ಈ ಶುಭ ಸಂದರ್ಭದಲ್ಲಿ ದೇಶದ ಜನತೆ ತಮ್ನನ್ನು ತಾವು ಮನಃ ನಾಡಿಗೆ ಸಮರ್ಪಿಸಿಕೊಳ್ಳುವ ಅಗತ್ತವನ್ನು ಪ್ರತಿಪಾದಿಸಿದ್ದಾರೆ

ಇದೇ ವೇಳೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರಿದ್ದಾರೆ ಹೊಸ ವರ್ಷ ಎಲ್ಲರಿಗೂ ಸುಖ ಸಮೃದ್ಧಿ ಸಂಭ್ರಮ ತರಲಿ ಕೋವಿಡ್ ಕಾರ್ಮೋಡ ಸರಿದು ಜನಜೀವನ ಸಹಜ ಸ್ಥಿತಿಗೆ ಮರಳಲಿ ಎಂದು ಅವರು ಹಾರ್ಲೆಸಿದ್ದಾರೆ

ಬೆಂಗಳೂರು ಮುಂಬಯಿ ದೆಹಲಿ ಅಹಮದಾಬಾದ್ ಚೆನ್ನೈ ಸೇರಿದಂತೆ ದೇಶದ ಹಲವು ನಗರಗಳಲ್ಲಿ ಜನರು ಪಟಾಕಿಗಳನ್ನು ಸಿಡಿಸಿ ಹೊಸವರ್ಷವನ್ನು ಬರ ಮಾಡಿಕೊಂಡರು ವಿಶ್ವದಲ್ಲೇ ಹೊಸ ವರ್ಷವನ್ನು ಸ್ವಾಗತಿಸಿದ ರಾಷ್ಟಗಳ ಪೈಕಿ ನ್ಯೂಜಿಲೆಂಡ್ ಮೊದಲ ದೇಶವಾಗಿದೆ ಕ್ರೈಸ್ಟ್ ಚರ್ಚ್ ನ ಹ್ಯಾಗ್ಲೇ ಪಾರ್ಕ್ ನಲ್ಲಿ ಹೊಸವರ್ಷವನ್ನು ಸಂಭಮದಿಂದ ಆಚರಿಸಲಾಯಿತು ಆಸ್ವೇಲಿಯಾದ ಸಿಡ್ನಿ ಒಪೆರಾ ಹೌಸ್ ಮತ್ತು ಹಾರ್ಬರ್ ಬ್ರಿಡ್ಜ್ ನಲ್ಲೂ ನೂತನ ವರ್ಷ ಕಳೆಗಟ್ಟತ್ತು ಥಾಯ್ಲೆಂಡ್ ಜಪಾನ್ ಹಾಂಕಾಂಗ್ ರಷ್ಯಾ ತೈವಾನ್ ನಲ್ಲೂ ಹೊಸವರ್ಷವನ್ನು ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ